ಪ್ರತಿಭಟನಾ ನಿರತ ರೈತರೊಂದಿಗೆ ಮಾತುಕತೆ ನಡೆಸಲು ಸರ್ಕಾರ ಸಿದ್ದ ಕೇಂದ್ರ ಗ್ಬಹ ಸಚಿವ ಅಮಿತ್ ಷಾ

ಕೇಂದ್ರ ಸರ್ಕಾರದ ಕೃಷಿ ಸುಧಾರಣಾ ಕಾಯ್ದೆಗಳ ಬಗ್ಗೆ ತಪ್ಪು ಮಾಹಿತಿ ಹರಡುವುದು ಬೇಡ ಕೇಂದ ಸಚಿವ ಪ್ರಕಾಶ್ ಜಾವಡೇಕರ್ ಮನವಿ

ಭಾರತದಿಂದ ಇದೇ ಮೊದಲ ಬಾರಿಗೆ ಶಾಂಘೈ ಸಹಕಾರ ಸಂಘಟನೆಯ ಸರ್ಕಾರಿ ಮುಖ್ಯಸ್ಥರ ವರ್ಚುವಲ್ ಸಭೆ ಅಧ್ಯಕ್ಷತೆ ವಹಿಸಲಿರುವ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು

ಪರೀಕ್ಷೆ ಪತ್ತೆ ಹಾಗೂ ಚಿಕಿತ್ಪೆಯಂತಹ ಕಾರ್ಯತಂತ್ರವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುತ್ತಿರುವ ಪರಿಣಾಮ ದೇಶದಲ್ಲಿ ಚೇತರಿಕೆ ಪ್ರಮಾಣ ಏರುಮುಖಗೊಂಡಿದ್ದು ಮರಣ ಪ್ರಮಾಣ ಇಳಿಮುಖಗೊಂಡಿದೆ ಎಂದು ವಿವರಿಸಿದೆ

ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರೊಂದಿಗೆ ಮಾತುಕತೆ ನಡೆಸಲು ಸರ್ಕಾರ ಸಿದ್ದವಾಗಿದೆ ಎಂದು ಕೇಂದ್ರ ಗ್ಬಹ ಸಚಿವ ಅಮಿತ್ ಷಾ ಹೇಳಿದ್ದಾರೆ

ರೈತರ ಪ್ರತಿಯೊಂದು ಸಮಸ್ಯೆ ಹಾಗೂ ಬೇಡಿಕೆಗಳ ಬಗ್ಗೆ ಚರ್ಚೆ ನಡೆಸಲು ಸರ್ಕಾರ ಸಿದ್ದವಾಗಿದೆ ಎಂದು ಗ್ವಹ ಸಚಿವರು ಸ್ಪ ಷ್ವ ಪದಿಸಿದ್ದಾರೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಕೃಷಿ ಸುಧಾರಣೆಗಳ ಬಗ್ಗೆ ತಪ್ಪು ಸಂದೇಶಗಳನ್ನು ಹರಡಬಾರದು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಮನವಿ ಮಾಡಿದ್ದಾರೆ ಪಂಜಾಬ್ನ ರೈತರು ಈ ವರ್ಷ ಕಳೆದ ವರ್ಷಕ್ಕಿಂತ ಭತ್ತವನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದ್ದಾರೆ ಕನಿಷ್ಣ ಬೆಂಬಲ ಬೆಲೆ ಜಾರಿಯಲ್ಲಿದ್ದು ಸಾಂಪ್ರದಾಯಿಕ ಮಾರುಕಟ್ಟೆಗಳೂ ಕೂಡ ಕಾರ್ಯಾಚರಣೆ ನಡೆಸುತ್ತಿವೆ ಎಂದು ಹೇಳಿದ್ದಾರೆ ರೈತರಿಂದ ಕನಿಷ್ಣ ಬೆಂಬಲ ಬೆಲೆಯಲ್ಲಿ ಉತ್ಪನ್ನಗಳನ್ನು ಖರೀದಿಸುವ ಪ್ರಕ್ರಿಯೆ ಮುಂದುವರಿದಿದೆ ಎಂದು ಸಚಿವರು ತಿಳಿಸಿದ್ದಾರೆ ಶಾಂಘೈ ಸಹಕಾರ ಸಂಘಟನೆಯ ಸರ್ಕಾರಗಳ ಮುಖ್ಯಸ್ಥರ ವರ್ಚುವಲ್ ಸಭೆಯನ್ನು ಭಾರತ ಇಂದು ಆಯೋಜಿಸಿದೆ

ವೆಂಕಯ್ಯನಾಯ್ಗು ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಸಂಘಟನೆಯ ಪೂರ್ಣ ಪ್ರಮಾಣದ ಸದಸ್ಯತ್ವವನ್ನು ಭಾರತ ಹೊಂದಿದ ನಂತರ ಇದೇ ಮೊದಲ ಬಾರಿಗೆ ಪೂರ್ಣ ಮಟ್ಟದ ಶ್ವಂಗಸಭೆಯನ್ನು ಭಾರತ ಮೊದಲ ಬಾರಿಗೆ ಆಯೋಜಿಸುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ ಈ ಶ್ಬಂಗ ಸಭೆ ಪ್ರತಿ ವರ್ಷ ಎಸ್ಸಿಒ ದೇಶಗಳ ಪ್ರಧಾನಮಂತ್ರಿಗಳ ಮಟ್ಗದಲ್ಲಿ ನಡೆಯಲಿದ್ದು ವಿಶೇಷವಾಗಿ ವ್ಯಾಪಾರ ಹಾಗೂ ಆರ್ಥಿಕ ಕಾರ್ಯಸೂಚಿಗಳ ಬಗ್ಗೆ ಚರ್ಚೆ ನಡೆಸಲಿದೆ ಶಾಂತಿ ಭದ್ರತೆ ವ್ಯಾಪಾರ ಆರ್ಥಿಕತೆ ಮತ್ತು ಸಂಸ್ಕೃತಿ ವಲಯಗಳಲ್ಲಿ ಸಹಕಾರ ಉತ್ತೇಜನಕ್ಕೆ ಶಾಂಘೈ ಸಹಕಾರ ಸಂಘಟನೆ ಅತಿ ಮುಖ್ಯವಾದ ಪ್ರಾದೇಶಿಕ ಸಂಘಟನೆಯಾಗಿದೆ ಈ ಸಂಘಟನೆಯಲ್ಲಿ ಕ್ರಿಯಾಶೀಲ ಸಕಾರಾತ್ಮಕ ಮತ್ತು ರಚನಾತ್ಮಕ ಪಾತ್ರವಹಿಸುವ ಮೂಲಕ ಸಹಕಾರ ಹೆಚ್ಚಳಕ್ಕೆ ಭಾರತ ಬದ್ದವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ

ಅಮ್ಬತಸರ್ನ ಸ್ನರ್ಣ ಮಂದಿರ ಸೇರಿದಂತೆ ದೇಶ ವಿದೇಶಗಳಲ್ಲಿರುವ ಗುರುದ್ಭಾರಗಳನ್ನು ಅಲಂಕರಿಸಲಾಗಿದೆ ಈ ಸಂದರ್ಭದಲ್ಲಿ ದೇಶ ವಿದೇಶಗಳ ಸಿಖ್ ಸಮುದಾಯಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಶುಭ ಕೋರಿದ್ದಾರೆ ಗುರುನಾನಕ್ ದೇವ್ ಅವರ ಜೀವನ ಮತ್ತು ಭೋಧನೆಗಳು ಪ್ರೇರಣಾದಾಯಕ ಒಗ್ಗಟ್ಟು ಸೌಹಾರ್ದತೆ ಭ್ರಾತೃತ್ವ ಮತ್ತು ಸೇವಾ ಮನೋಭಾವದ ಹಾದಿಯನ್ನು ಅವರು ಹಾಕಿಕೊಟ್ಟಿದ್ದರು ಎಂದು ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ

ವೆಂಕಯ್ಯನಾಯ್ಲು ತಮ್ಮ ಸಂದೇಶದಲ್ಲಿ ಸಿಖ್ ಧರ್ಮಗುರು ಗುರುನಾನಕ್ ದೇವ್ಜಿ ಅವರ ಉದಾತ್ತ ಜೀವನ ಸತ್ಯ ಸಹಾನುಭೂತಿ ಮತ್ತು ಸದಾಚಾರದ ಧ್ಯೋತಕವಾಗಿದೆ ಅವರ ಬೋಧನೆಗಳು ಸಹಾನುಭೂತಿ ನಮ್ರತೆಯ ಮಾರ್ಗವನ್ನು ಅನುಸರಿಸಲು ಪ್ರೇರಕ ಜಾತಿ ಅಥವಾ ಧರ್ಮವನ್ನು ಲೆಕ್ಸಿಸದೆ ಮನುಕುಲದ ಬಗ್ಗೆ ಗೌರವವನ್ನು ತೋರಿಸಲು ಪ್ರೇರಣೆ ನೀಡುತ್ತದೆ

ಗುರುನಾನಕ್ ದೇವ್ ಅವರ ಚಿಂತನೆಗಳು ಸಮಾಜ ಸೇವೆಗೆ ಜನರನ್ನು ನಿರಂತರವಾಗಿ ಪ್ರೇರೇಪಿಸುತ್ತಿದ್ದು ಅತ್ಯುತ್ತಮ ಜಗತ್ತನ್ನು ಖಾತರಿಗೊಳಿಸುವ ನಿಟ್ಟಿನಲ್ಲಿ ಕಾರ್ಯ ಪ್ರವ್ಪತ್ತವಾಗಿವೆ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ನಿನ್ನೆ ಅವರು ತಮ್ಮ ಮನ್ ಕಿ ಬಾತ್ನಲ್ಲೂ ಗುರುನಾನಕರನ್ನು ಸ್ಟರಿಸಿ ಗುರು ನಾನಕರ ತತ್ವಾದರ್ಶಗಳಿಂದ ತಾವು ಪ್ರೇರಿತರಾಗಿದ್ದು ಅವರ ಪ್ರಭಾವವನ್ನು ನಾವು ವಿಶ್ವಾದ್ಯಂತ ಕಾಣಬಹುದಾಗಿದೆ ಎಂದು ಹೇಳಿದ್ದರು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಸಂಯುಕ್ತ ಅರಬ್ ಒಕ್ಕೂಟದ ಪ್ರಧಾನಮಂತಿ ಮೊಹಮ್ನದ್ ಬಿನ್ ರಡೀದ್ ಅಲ್ ಮಕ್ಸೌಮ್ ಅವರೊಂದಿಗೆ ಮಾತುಕತೆ ನಡೆಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವ್ಯಕ್ತಿಗತ ಪತ್ರವನ್ನು ಹಸ್ತಾಂತರಿಸಿದ್ದಾರೆ ಮಾತುಕತೆಯಲ್ಲಿ ಇಬ್ಬರೂ ನಾಯಕರು ಕೋವಿಡ್ ನಂತರದಲ್ಲಿ ಆರ್ಥಿಕ ಸಹಕಾರ ಸಂಬಂಧಿತ ವಿಷಯಗಳಲ್ಲಿ ಭಾರತದ ಪಾತ್ರದ ಬಗ್ಗೆ ಚರ್ಚಿಸಿದರು ಕೋವಿಡ್ ಸಂದರ್ಭದಲ್ಲಿ ಯುಎಇನಲ್ಲಿರುವ ಭಾರತೀಯ ಸಮುದಾಯವನ್ನು ಕಾಳಜಿಯಿಂದ ನಡೆಸಿಕೊಂಡಿದ್ದಕ್ಕೆ ಮಕ್ಸೌಮ್ ಅವರಿಗೆ ಸಚಿವ ಜ್ಟೆಶಂಕರ್ ಧನ್ಯವಾದ ಸಲ್ಲಿಸಿದರು

ಈ ವಸ್ತು ಪ್ರದರ್ಶನ ಆವಿಷ್ಕಾರ ಮತ್ತು ತಂತ್ರಜ್ಞಾನದಲ್ಲಿ ಭಾರತ ಮತ್ತು ಯುಎಇನ ಸಾಮರ್ಥ್ಯವನ್ನು ಅನಾವರಣಗೊಳಿಸುತ್ತಿದೆ ಸಚಿವ ಜೈಶಂಕರ್ ಬಹ್ರೇನ್ ಯುಎಇ ಹಾಗೂ ಸಿಶಲ್ಸ್ ದೇಶಗಳ ಪ್ರವಾಸವನ್ನು ಇತ್ತೀಚೆಗೆ ಕೈಗೊಂಡಿದ್ದಾರೆ ಭಾರತ ಜಗತ್ತಿನಲ್ಲಿಯೇ ಅತ್ಯಂತ ಕಡಿಮೆ ಪ್ರಮಾಣದ ಕೊರೋನಾ ಸೋಂಕಿತರು ಸಾವನ್ನಪ್ಪುತ್ತಿರುವ ದೇಶವಾಗಿ ಮುಂದುವರೆದಿದೆ ಜಾಗತಿಕವಾಗಿ ಪ್ರತಿ ದಶಲಕ್ಷ ಜನಸಂಖ್ಯೆಗೆ ಅತ್ಯಂತ ಕದಿಮೆ ಪ್ರಮಾಣದ ಸಾವುಗಳು ದೇಶದಲ್ಲಿ ಸಂಭವಿಸುತ್ತಿವೆ ಎಂದು ಕೇಂದ ಸರ್ಕಾರ ಹೇಳಿದೆ

ಅಮೆರಿಕದ ನಿಯೋಜಿತ ಅಧ್ಯಕ್ಷ ಜೊ ಬೈದನ್ ಶ್ವೇತಭವನದ ಸಂವಹನ ವಿಭಾಗಕ್ಕೆ ಸಂಪೂರ್ಣವಾಗಿ ಮಹಿಳೆಯರನ್ನೇ ನಿಯೋಜಿಸಿದ್ದಾರೆ ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿಯನ್ನಾಗಿ ಈ ಹಿಂದೆ ಬರಾಕ್ ಒಬಾಮಾ ಅವರ ಅವಧಿಯಲ್ಲಿ ಸೇವೆ ಸಲ್ಲಿಸಿದ್ದ ಜನ್ ಸಾಕಿ ಅವರನ್ನೇ ನೇಮಿಸಿ ಕೊಂಡಿದ್ದಾರೆ ಬೈಡನ್ ಅವರ ಸಂವಹನ ತಂಡದ ನೇತೃತ್ವವನ್ನು ಕೇಟ್ ಬೇಡಿಂಗ್ ಫೀಲ್ಡ್ ವಹಿಸಲಿದ್ದು ಅವರು ಶ್ವೇತಭವನದ ಸಂವಹನ ವಿಭಾಗದ ನಿರ್ದೇಶಕರಾಗಿ ಕಾರ್ಯ ನಿರ್ವಹಿಸಲಿದ್ದಾರೆ ರಾಜಸ್ತಾನ ಬಿಜೆಪಿ ಶಾಸಕಿ ಕಿರಣ್ ಮಹೇಶ್ವರಿ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ ಸಂಸದೆಯಾಗಿ ರಾಜಸ್ತಾನದ ಶಾಸಕಿ ಅಥವಾ ಸಂಪುಟ ಸಚಿವರಾಗಿ ಕಿರಣ್ ಮಹೇಶ್ವರಿ ರಾಜ್ಯವನ್ನು ಅಭಿವೃದ್ದಿಪಡಿಸುವಲ್ಲಿ ಬಡವರು ಹಾಗೂ ದುರ್ಬಲರನ್ನು ಸಬಲೀಕರಣಗೊಳಿಸುವಲ್ಲಿ ಸಾಕಷ್ಟು ಪ್ರಯತ್ನ ನಡೆಸಿದ್ದರು ಎಂದು ಟ್ವೀಟ್ನಲ್ಲಿ ಪ್ರಧಾನಮಂತಿ ಸಂತಾಪ ವ್ಯಕ್ನಪಡಿಸಿದ್ದಾರೆ

ಲಸಿಕೆ ಅಭಿವೃದ್ದಿಯಲ್ಲಿ ತೊಡಗಿಸಿಕೊಂಡಿರುವ ಜಿನೋವಾ ಬಯೋಫಾರ್ಮ ಬಯಲಾಜಿಕಲ್ ಇ ಹಾಗೂ ಡಾ